ರಫೆಲ್ ಯುದ್ದ ವಿಮಾನ ಖರೀದಿ ದಸಾಲ್ಡ್ ಸಹಭಾಗಿತ್ವದಲ್ಲಿ ರಿಲೆಯನ್ಸ್ ಸಂಸ್ಜೆ ಸೇರ್ಪಡೆಯಲ್ಲಿ ಪ್ರಾನ್ಸ್ ಮತ್ತು ಭಾರತದ ಕ್ಲೆವಾಡವಿಲ್ಲ ಅರುಣ್ ಜೇಟ್ಲ ಸ್ವಪ್ನೆ

ಮಧ್ಯಪ್ರದೇಶ ಛತ್ತೀಸ್ಫಡ್ ರಾಜಸ್ನಾನ್ ಮತ್ತು ಮಿಜೋರಾಂ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರ ಪಟ್ಲ ಸಿದ್ದ ಪಡಿಸಲು ಚುನಾವಣಾ ಆಯೋಗ ನಿರ್ದೇಶನ

ಬ್ಯಾತ ಚಲನಚಿತ್ರ ನಿರ್ಮಾಪಕಿ ಕಲ್ಲನಾ ಲಾಜ್ನ ನಿಧನ ಗಣ್ಣರ ಸಂತಾಪ

ಮತ್ತು ಏಷ್ಲಾ ಕಪ್ ಕ್ರಿಕೆಟ್ ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ದುಬೈನಲ್ಲಿ ಆರಂಭ

ಈ ಯೋಜನೆಯು ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಲ ಸೇವೆಯ ಕಾರ್ಯಕ್ರಮಗಳಾಗಿವೆ

ಈ ಯೋಜನೆಯಲ್ಲಿ ಫಲಾನುಭವಿಗಳು ನಗದು ರಹಿತ ಹಾಗೂ ಕಾಗದ ರಹಿತ ಸೇವೆಯನ್ನು ಪಡೆಯಬಹುದಾಗಿದೆ

ಈ ಯೋಜನೆ ಕುರಿತಂತೆ ಶೀಘ್ರದಲ್ಲಿ ಉಚಿತವಾಗಿ ಮಾಹಿತಿ ಪಡೆಯುವ ದೂರವಾಣಿ ಸಂಖ್ದೆಯನ್ನು ಪ್ರಕಟಿಸಲಾಗುವುದು

ಎಲ್ಲಾ ಕಡು ಬಡವರೂ ಸಹ ಚಿಕಿತ್ಲೆ ಪಡೆಯಬಹುದಾಗಿದೆ ಎಂದು ಹೇಳಿದರು

ಕೇಂದ್ರ ಆರೋಗ್ಗ ಸಚಿವ ಜೆ

ನಡ್ಡ ಮಾತನಾಡಿ ಇದೊಂದು ಐತಿಹಾಸಿಕ ಕ್ಷಣ

ಈ ಯೋಜನೆಯಲ್ಲಿ ಜನರು ಆಸ್ಪತ್ರೆಗಳಿಗೆ ಯಾವುದೇ ಹಣ ಪಾವತಿಸುವಂತಿಲ್ಲ

ಗುಜರಾತ್ ಮಹಾರಾಷ್ಟ ಸೇರಿದಂತೆ ಹಲವು ರಾಜ್ಜಗಳ ರಾಜಧಾನಿಗಳಲ್ಲಿಯೂ ಈ ಕಾರ್ಯಕ್ರಮವನ್ನು ಯಶಸ್ತಿಯಾಗಿ ನಡೆಯಿತು ಎಂದು ಸುದ್ನಿ ಸಂಸ್ನೆ ವರದಿ ಮಾಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರೋಗ್ಡ ವಿಮಾ ಯೋಜನೆ ಆಯುಷ್ನಾನ್ ಭಾರತ್ ಕಾರ್ಯಕ್ರಮಕ್ಷೆ ಚಾಲನೆ ನೀಡುವ ಮೂಲಕ ಐತಿಹಾಸಿಕ ತೀರ್ಮಾನವನ್ನು ಕ್ಷೆಗೊಂಡಿದ್ದಾರೆ ಎಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಟ್ನೀಟ್ ಸಂದೇಶದಲ್ಲಿ ಪ್ರತಿಕ್ರಿಯಿಸಿದ್ದಾರೆ

ಮೋದಿ ಸರ್ಕಾರ ಕಡು ಬಡವರ ಸರ್ಕಾರವಾಗಿದೆ ಎಂದು ಅವರು ಟ್ಟೀಟ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ

ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿದ ಅವರು ಫ್ರಾನ್ಸ್ನ ದಸಾಲ್ಟ್ ವೈಮಾನಿಕ ಸಂಸ್ಹೆ ಸ್ವಯಂ ಆಗಿ ಹೇಳಿಕೆ ನೀಡಿ ಭಾರತ ಸರ್ಕಾರದ ಅಥವಾ ಪ್ರಾನ್ಸ್ ಸರ್ಕಾರದ ಪಾತ್ರ ಇಲ್ಲ ಎಂದು ಸ್ಪಷ್ನೆ ನೀಡಿದ್ದು ಅನಾವಶ್ಯಕವಾಗಿ ಈ ವಿಷಯವನ್ನು ಪ್ರತಿ ಪಕ್ಷಗಳು ಗೊಂದಲ ಸ್ಯಷ್ಲಿಸುವ ರೀತಿಯಲ್ಲಿ ಹೇಳಿಕೆ ನೀಡುತ್ತಿರುವುದು ದುರದೃಷ್ಷಕರ ಎಂದರು ರಫೆಲ್ ಒಪ್ಪಂದ ಪಾಲುದಾರನನ್ನಾಗಿ ರಿಲೆಯನ್ಸ್ ಡಿಫೆನ್ಸ್ ಕಂಪನಿಯನ್ನು ಫ್ರಾನ್ಸ್ನ ದಸಾಲ್ಸ್ ಸಂಸ್ಹೆ ಆಯ್ಲೆ ಮಾಡಿಕೊಂಡಿರುವುದರಲ್ಲಿ ಭಾರತ ಹಾಗೂ ಫ್ರಾನ್ಸ್ ಸರ್ಕಾರಗಳ ಪಾತ್ರವಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ಗಾರೆ ಫ್ರಾನ್ಸ್ ಸರ್ಕಾರ ಹಾಗೂ ದಸಾಲ್ಸ್ ಏವಿಯೇಷನ್ ಸಂಸ್ಹೆ ಈ ವಿಚಾರವನ್ನು ಸ್ವಪ್ಸವಾಗಿ ನಿರಾಕರಿಸಿದ ಅವರು ಅನಾವಶ್ಯಕವಾಗಿ ಪ್ರಧಾನ ಮಂತ್ರಿ ಅವರ ಹೆಸರನ್ನು ಪ್ರಸ್ತಾಪಿಸುತ್ತಿರುವ ಪ್ರತಿ ಪಕ್ಷಗಳ ಕ್ರಮ ರಾಜಕೀಯ ಪ್ರೇರಿತವಾದುದು ಎಂದರು ಈ ವಿಷಯ ಕುರಿತು ಪ್ರಧಾನಮಂತ್ರಿ ಅವರು ಬಹಿರಂಗ ಚರ್ಚೆಯಲ್ಲಿ ಪಾಲೊಳ್ಳುವ ಅವಶ್ವಕತೆ ಇಲ್ಲ ಎಂದು ಜೇಟ್ಲ ಸುದ್ಗಿ ಸಂಸ್ನೆಗೆ ನೀಡಿರುವ ಸಂದರ್ಶನದಲ್ಲಿ ಪ್ರತಿಕ್ರಿಯಿಸಿದ್ಗಾರೆ

ಗ್ರಾಮ ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾಗ ಕಾರನ್ನು ಅಡ್ಡಗಟ್ಟದ ಮಾವೋವಾದಿಗಳು ಹತ್ತೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಫಟನೆ ಕುರಿತಂತೆ ತನಿಖೆ ನಡೆಸಲು ಗೃಹಸಚಿವರು ಆದೇಶಿಸಿದ್ದಾರೆ

ಚುನಾವಣಾ ಪ್ರಕ್ರಿಯೆಯಲ್ಲಿ ಭೂತ್ ಮಟ್ಟದ ಅಧಿಕಾರಿಗಳಗೆ ತರಬೇತಿ ನೀಡಿ ಮತದಾನದ ಚಟುವಟಕೆಗಳಲ್ಲಿ ಲೋಪ ಉಂಟಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಕೇಂದ್ರ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಸೂಚಿಸಿ ಎಲ್ಲಾ ಪ್ರಕ್ರಿಯೆಗಳನ್ನು ಪ್ರತಿ ದಿನ ಪೂರ್ಣಗೊಳಿಸಿ ಮಾಹಿತಿಯನ್ನು ಸಿದ್ದಪಡಿಸುವಂತೆ ಆದೇತಿಸಿದೆ ಅಸ್ಸಾಂನಲ್ಲಿ ನುಸುಳುಕೋರರ ನಿಯಂತ್ರಣಕ್ಕೆ ರಾಷ್ಷೀಯ ನಾಗರಿಕರ ನೊಂದಣಿ ಎನ್ಆರ್ಒಗೆ ಪ್ರತಿ ಪಕ್ಷಗಳು ಮತ ಬ್ಲಾಂಕ್ಗೋಸ್ಗರ ವಿರೋಧ ವ್ಯಕ್ತಪಡಿಸುತ್ತಿವೆ ಎಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಪ್ರತಿಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡರು ದೆಹಲಿಯಲ್ಲಿಂದು ಆಯೋಜಿಸಿದ್ದ ಪೂರ್ವಾಂಚಲ ರ್ನಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು ರಾಷ್ಸೀಯತೆ ಕುರಿತು ಯಾವುದೇ ವ್ಯಕ್ತಿ ಆಕ್ಷೇಪಣೆ ವ್ಯಕ್ತಪಡಿಸಿರಲಿಲ್ಲ ನುಸುಳುಕೋರರ ತಡೆಗೋಸ್ತರ ಆಸ್ಸಾಂನಲ್ಲಿ ರಾಷ್ಷೀಯ ನಾಗರಿಕರ ನೊಂದಣಿ ಕಾರ್ಯ ಕೈಗೆತ್ತಿ ಕೊಂಡಿತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ದೆಹಲಿ ಮುಖ್ಲಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮುಂತಾದವರು ಅಕ್ರಮ ನುಸುಳು ಕೋರರ ಪರವಾಗಿ ವಾದ ಮಾಡುತ್ತಿದ್ದಾರೆ

ಬ್ರಿಟನ್ ಡೆನ್ಲಾರ್ಕ್ ಮತ್ತು ನೆಧರ್ಲ್ಯಾಂಡ್ ಸೇರಿದಂತೆ ನೆರೆಯ ದೇಶಗಳಲ್ಲಿ ಭಯೋತ್ವಾದಕ ತಂಡಗಳು ದಾಳ ಮಾಡುವ ಬಗ್ಗೆ ಮುನ್ಲೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಇರಾನ್ ತನ್ನ ರಾಯಭಾರಿಗಳನ್ನು ತಕ್ಷಣ ವಾಪಸ್ಲು ಕರೆದು ಕೊಳ್ಳಲು ಮುಂದಾಗಿದೆ

ಗಾಯಗೊಂಡವರು ತ್ವರಿತವಾಗಿ ಗುಣಮುಖರಾಗಲೆಂದು ಸಂದೇಶದಲ್ಲಿ ತಿಳಿಸಿದೆ ದೇತಾದ್ಖಂತ ಇಂದು ಗಣೇಶ ಮೂರ್ತಿಗಳ ವಿಸರ್ಜನೆಯ ಮೆರವಣಿಗೆ ಕಾರ್ಯ ಆರಂಭಗೊಂಡಿದೆ

ಭಕ್ತಾಧಿಗಳು ತಮ್ಮ ನೆಚ್ಚಿನ ವಿಷ್ಷೇತ್ವರನ ವಿಸರ್ಜನೆ ಮೆರವಣಿಗೆಯಲ್ಲಿ ಪಾಲ್ಸೊಂಡಿದ್ದಾರೆ ಪ್ರತಿ ವರ್ಷವು ಈ ಸಮಯದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಗಣೇತ ಹಬ್ಲವನ್ನು ಆಚರಿಸಲಾಗುತ್ತದೆ

ಮಣೆ ಥಾಣೆ ಜಿಲ್ಲೆ ಮತ್ತು ಮಹಾರಾಷ್ಲದ ಇತರ ಭಾಗಗಳಲ್ಲಿ ಇದರ ಸಂಭ್ರಮ ಹೆಚ್ಚಾಗಿರುತ್ತದೆ ಬೆಂಗಳೂರಿನಲ್ಲಿಯೂ ಹಲವಾರು ಸಾರ್ವಜನಿಕ ಗಣೇಶ ಮಂಡಳಿಗಳು ಇಂದು ಗಣಪತಿಯ ಮೆರವಣಿಗೆ ಮಾಡಿ ವಿಸರ್ಜನೆ ನಡೆಸಲಿವೆ ಮುಂಬೈನ ಪ್ರಮುಖ ಬೀಚ್ಗಳಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲು ಕ್ರಮ ಕೈಗೊಳ್ಳಲಾಗಿದೆ ಹೀಗಾಗಿ ಪ್ರಮುಖ ರಸ್ತೆಗಳಲ್ಲಿ ಜನದಟ್ಟಣೆ ನಿಯಂತ್ರಿಸಲು ವ್ಯಾಪಕ ಬಂದೋಬಸ್ತ್ ಕ್ಷೆಗೊಳ್ಳಲಾಗಿದೆ

ಕಲ್ಪನಾ ಲಾಜ್ಜಿಯವರ ನಿಧನಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಸಾರ ಹಾಗೂ ಮಾಹಿತಿ ಸಚಿವ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಸಂತಾಪ ಸೂಚಿಸಿದ್ದಾರೆ

ಪಾಕಿಸ್ತಾನ ಟಾಸ್ ಗೆದ್ದು ಬ್ಲಾಟಂಗ್ ಆಯ್ಲೆ ಮಾಡಿಕೊಂಡಿದೆ